ಮುಖ್ಯಮಂತ್ರಿ ಬಿ ಎಸ್

ಶ್ರೀರಾಮುಲು

ಕೊರೋನಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಸಮಗ್ರ ಸ್ವಾಸ್ಯ ರಕ್ಷಣೆ ಉದ್ದೇಶದ ಮನೋದರ್ಪಣ್ ಸಹಾಯವಾಣಿಗೆ ಕೇಂದ್ರ ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ರಮೇಶ್ ಪೋಕ್ರಿಯಾಲ್ ನಿಶಾಂಕ್ ಚಾಲನೆ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಲಾಕ್ಡೌನ್ ಒಂದೇ ಪರಿಹಾರವಲ್ಲ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸೋಂಕು ನಿಯಂತ್ರಣಕ್ಕೆ ವಿಶೇಷ ಗಮನ ಪರಿಸುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಇಂದು ರಾಜ್ಯದ ಜನತೆಯನ್ನುದ್ಗೇತಿಸಿ ಮಾತನಾಡಿದ ಯಡಿಯೂರಪ್ಪ ಯಾರು ಆತಂಕ ಪಡುವ ಅಗತ್ತವಿಲ್ಲ

ಇಂತಹವರಿಗೆ ಮನೆಗಳಲ್ಲಿ ಅಥವಾ ಕೋವಿಡ್ ಕೇರ್ ಕೇಂದ್ರಗಳಲ್ಲಿ ಚಿಕಿತ್ಸೆ ಒದಗಿಸಲು ಸೂಚಿಸಲಾಗಿದೆ

ಜನತೆ ಗಾಬರಿ ಪಡುವ ಅಗತ್ತವಿಲ್ಲ ಎಂದು ಹೇಳಿದರು ಬೆಂಗಳೂರು ನಗರದಲ್ಲಿ ಸೋಂಕು ನಿಯಂತ್ರಣಕ್ಕೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹಾಸಿಗೆಗಳ ಸಮಸ್ಥೆ ಎದುರಾಗದಂತೆ ಸೋಡಿಕೊಳ್ಳಲಾಗುತ್ತಿದೆ ಸೋಂಕು ಪತ್ತೆ ಪರೀಕ್ಷೆ ವರದಿಗಳನ್ನು ತ್ವರಿತವಾಗಿ ದೊರಕಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಹೀಗಾಗಿ ಜನತೆ ಕಳವಳಗೊಳ್ಳಬಾರದು ಎಂದು ಯಡಿಯೂರಪ್ಪ ಮನವಿ ಮಾಡಿದರು

ತಜ್ಞರು ಸಹ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಹೇಳದ್ದು

ವದಂತಿಗಳಿಗೆ ಕಿವಿಗೊಡಬಾರದು ಆತಸ್ಟ್ರೆಯ ಕಳೆದುಕೊಳ್ಳಬಾರದು ಎಂದು ಅವರು ಸಲಹೆ ಮಾಡಿದರು ಬೆಂಗಳೂರು ನಗರದಲ್ಲಿ ನಾಳೆಯಿಂದ ಲಾಕ್ಡೌನ್ ಇರುವುದಿಲ್ಲ ಆರ್ಥಿಕ ಚಟುವಟಿಕೆಗಳ ಜೊತೆಗೆ ಜೀವನ ನಿರ್ವಹಣೆ ಕೂಡ ಅಗತ್ಯವಾಗಿದ್ಲು ಇದನ್ನು ಎಲ್ಲರೂ ಅರಿತುಕೊಳ್ಳಬೇಕು ಎಂದರು ಕೋವಿಡ್ ಸೋಂಕು ನಿಯಂತ್ರಣ ಪರಿಕರಗಳ ಖರೀದಿ ಸೇರಿದಂತೆ ಈ ಉದ್ದೇಶಕ್ಷೆ ಸರ್ಕಾರ ಮಾಡಿರುವ ವೆಚ್ಲದಲ್ಲಿ ಯಾವುದೇ ಆಕ್ರಮ ನಡೆದಿಲ್ಲ ಈ ಬಗ್ಗೆ ಸರ್ಕಾರ ಮಾಹಿತಿ ನೀಡಲು ಪ್ರತಿಪಕ್ಷಗಳ ರಚನಾತ್ತಕ ಸಲಹೆಗಳಗೆ ಸ್ವಾಗತವಿದೆ ಇಂತಪ ಸಂಕಪ್ಸ ಸಂದರ್ಭದಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಒಟ್ಷಗೆ ಸಾಗಬೇಕು ಎಂದು ಯಡಿಯೂರಪ್ಪ ಮನವಿ ಮಾಡಿದರು

ಶ್ರೀರಾಮುಲು ಹೇಳದ್ಗಾರೆ ಈ ಕುರಿತು ಟ್ನೀಟ್ ಮಾಡಿರುವ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಖಾಸಗಿ ಆಯುಷ್ ವೈದ್ಯರ ಬೇಡಿಕೆಗಳನ್ನು ಕೂಲಂಕುಷವಾಗಿ ಪರಿತೀಲಿಸಿ ಸೂಕ್ಷ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ರಾಜೀನಾಮೆ ನೀಡಿದ್ದ ಎಲ್ಲಾ ವೈದ್ಯರು ತಮ್ಮ ತೀರ್ಮಾನವನ್ನು ಹಿಂಪಡೆದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಂದು ತ್ರೀರಾಮುಲು ತಿಳಿಸಿದ್ದಾರೆ

ಸೋಂಕು ತಡೆಗೆ ಕಟ್ಟುನಿಟ್ಲಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ಪೂರ್ವ ವಲಯದ ಸೋಂಕು ನಿಯಂತ್ರಣ ಉಸ್ತುವಾರಿ ಹಾಗೂ ವಸತಿ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ

ಶಿವಾಜಿನಗರ ಶಾಂತಿನಗರ ಪುಲಿಕೇತಿನಗರ ಮತ್ತು ಸರ್ವಜ್ಞನಗರಗಳು ಹೆಚ್ಚು ಜಸನಿಬಿಡ ಪ್ರದೇಶಗಳಾಗಿದ್ದು ಈ ನಾಲ್ಲು ಕ್ಷೇತ್ರಗಳ ಕೋವಿಡ್ ಕೇರ್ ಕೇಂದ್ರಗಳಿಗೆ ಹೆಚ್ಚನ ಗಮನ ನೀಡಲಾಗಿದೆ

ಮುಂದಿನ ವಾರ ಮುಖ್ಯ ಮಂತ್ರಿ ಅವರಿಂದ ಆಸ್ಪತ್ತೆ ಉದ್ವಾಟನೆಯಾಗಲಿದ್ದು ಸಾರ್ವಜನಿಕರಿಗೆ ಮುಕ್ತವಾಗಲಿದೆ ಎಂದು ಅವರು ತಿಳಿಸಿದರು ನಂತರ ಸಚಿವರು ಸರ್ವಜ್ಞನಗರ ವಿಧಾನ ಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೋವಿಡ್ ಸೆಂಟರ್ನ್ನು ಉದ್ವಾಟಿಸಿದರು

ಸುಧಾಕರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಕೋವಿಡ್ ಕಾರ್ಯಪಡೆ ಸಭೆಯ ನಂತರ ಸುದ್ಲಿಗಾರರ ಜತೆ ಮಾತನಾಡಿದ ಅವರು ಸೋಂಕಿತರ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಆಯುಷ್ ದಿಷಧಿ ಕಿಟ್ ಗಳ ಖರೀದಿಗಾಗಿ ಆಯುಷ್ ಇಲಾಖೆಯಿಂದ ಪ್ರಸ್ತಾವನೆ ಬಂದಿತ್ತು ಈ ಪ್ರಸ್ತಾವನೆ ಬಗ್ಗೆ ಉನ್ನತ ಮಟ್ಟದ ಸಮಿತಿ ಅಧ್ಯಯನ ನಡೆಸಿ ಮುಂದಿನ ವಾರ ವರದಿ ನೀಡಲಿದೆ ಎಂದರು ಏಷ್ನಾದಲ್ಲಿ ಅತಿ ದೊಡ್ಡ ಕೋವಿಡ್ ಆರ್ಲೆಕೆ ಕೇಂದ್ರ ಎಂದು ಗುರುತಿಸಿಕೊಂಡಿರುವ ಬೆಂಗಳೂರಿನ ತುಮಕೂರು ರಸ್ತೆಯಲ್ಲಿರುವ ಅಂತಾರಾಷ್ನೀಯ ವಸ್ತುಪ್ರದರ್ಶನ ಕೇಂದ್ರಕ್ಷೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿತೀಲನೆ ನಡೆಸಿದರು

ಈ ವೇಳೆಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮೂಲಸೌಕರ್ಯ ಅಭಿವೃದ್ದಿಪಡಿಸಬೇಕಿತ್ತು ಸರ್ಕಾರ ಅನಗತ್ಯವಾಗಿ ವಿಳಂಬ ಧೋರಣೆ ಅನುಸರಿಸಿದೆ ಎಂದು ಆರೋಪಿಸಿದರು

ಅರೆ ವೈದ್ಯಕೀಯ ಸಿಬ್ಬಂದಿ ಕೊರತೆಯೂ ಇದೆ ಶೌಚಾಲಯ ಸೇರಿದಂತೆ ಮೂಲಸೌಕರ್ಯಕ್ಕೆ ವ್ವವಸ್ಥೆ ಮಾಡಬೇಕು ಸೋಂಕಿತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ನೋಡಕೊಳ್ಳಬೇಕೆಂದು ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ

ಉಪ ಮುಖ್ಯಮಂತ್ರಿ ಡಾ

ವಿದ್ಯಾರ್ಥಿಗಳ ಹಿತದ್ಯಕ್ಷಿಯಿಂದ ಸರಕಾರ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಉಸ್ತುವಾರಿಯಲ್ಲಿ ಎಲ್ಲ ಮುನ್ನೆಟ್ಟಂಕೆಗಳನ್ನು ಕೈಗೊಂಡಿದೆ

ಅವರಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮಾಡಲಾಗುತ್ತದೆ ಕೋವಿಡ್ ಲಕ್ಷಣಗಳಲ್ಲದೆ ನೆಗಡಿ ಕೆಮ್ನು ಶೀತ ಇರುವ ವಿದ್ಯಾರ್ಥಿಗಳನ್ನೂ ಪ್ರತ್ಯೇಕ ಕೊಠಡಿಗಳಲ್ಲಿ ಕೂರಿಸಲಾಗುವುದು ಎಲ್ಲ ಕೇಂದ್ರಗಳ ಬಳಿ ಅಂಬುಲೆನ್ಸ್ ಸೇರಿ ಸಾರಿಗೆ ವ್ಯವಸ್ಥೆಯನ್ನೂ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಹಾಗೂ ರಾಜ್ಯಾದ್ಯಂತ ಕೆಎಸ್ಸಾರ್ಟಿಸಿ ವತಿಯಿಂದ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಹೇಳಿದರು ಕೊರೋನಾ ಸಂಕಷ್ಷದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಆತ್ಮ ನಿರ್ಭರ್ ಭಾರತ್ ಯೋಜನೆಯ ಅನುಷ್ಠಾನಕ್ಕಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಕಪಡೆ ರಚಿಸಲಾಗಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಹೇಳದ್ದಾರೆ ಸಂಬಂಧಿತ ಇಲಾಖೆಗಳು ಹಾಗೂ ಅಧಿಕಾರಿಗಳ ಸಹಭಾಗಿತ್ತದಲ್ಲಿ ಯೋಜನೆಯ ಪ್ರಯೋಜನಗಳನ್ನು ಸೂಕ್ತ ಫಲಾನುಭವಿಗಳಿಗೆ ತಲುಪಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ

ಸುಂದರೇಶ್ ಬಾಬು ಹೇಳದ್ದಾರೆ ಕೊರೋನಾ ಸೋಂಕಿನಿಂದ ಮೃತಪಟ್ಟ ಜನರ ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿ ಪಡಿಸುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಬಳ್ಳಾರಿ ಜಿಲ್ಲಾ ವಕ್ಷ್ ಸಮಿತಿಯ ಅಧಿಕಾರಿ ನೂರ್ಭಾಷಾ ಹೇಳದ್ದಾರೆ ಬಳ್ದಾರಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಖಬರ ಸ್ಥಾನಗಳಲ್ಲಿ ಅಂತ್ಯ ಸಂಸ್ಥಾರಕ್ಷೆ ಸ್ಪಷ್ನ ಆದೇಶ ಹೊರಡಿಸಿದ್ದು ಇದನ್ನು ಎಲ್ಲರೂ ಪಾಲಿಸಬೇಕು ಎಂದು ಹೇಳಿದರು ಯಾದಗಿರಿ ಜಿಲ್ಲೆಯಲ್ಲಿ ಆರನೇ ದಿನದ ಲಾಕ್ಡೌನ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಬಹುತೇಕ ಜನಜೀವನ ಸ್ತಬ್ದಗೊಂಡಿದೆ

ಪೊಲೀಸರು ಮೈಕ್ಗಳ ಮೂಲಕ ಲಾಕ್ಡೌನ್ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿದರು ಕೊರೋನಾ ಸೋಂಕಿತರು ಸರ್ಕಾರಿ ಆಸ್ಪತ್ರೆಗಳು ನೊಂದಾಯಿತ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಕೇಂದ್ರ ಸರ್ಕಾರದ ಆಯುಷ್ನಾನ್ ಭಾರತ್ ಆರೋಗ್ನ ಕರ್ನಾಟಕ ವಿಮಾ ಯೋಜನೆಯಡಿ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಎಂದು ರಾಯಚೂರಿನ ಅಪರ ಜಿಲ್ಲಾಧಿಕಾರಿ ದುರುಗೇಶ್ ತಿಳಿಸಿದ್ದಾರೆ

ಈವರೆಗೆ ಒಬ್ಬರು ಮೃತಪಟ್ಟದ್ದಾರೆ

ಕೇಂದ್ರ ಮಾನವ ಸಂಪನ್ನೂಲ ಅಭಿವೃದ್ದಿ ಖಾತೆ ಸಚಿವ ರಮೇಶ್ ಷೋಕ್ರಿಯಾಲ್ ನಿಶಾಂಕ್ ಇಂದು ಬೆಳಗ್ಗೆ ಮನೋದರ್ಪಣ್ ಎನ್ನುವ ಟೋಲ್ಫ್ರೀ ಸಹಾಯವಾಣಿ ಸಂಬೈಗೆ ಚಾಲನೆ ನೀಡಿದರು ಕೊರೋನಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಸಮಗ್ರ ಸ್ವಾಸ್ತ್ಯ ರಕ್ಷಣೆಯ ಉದ್ದೇಶದಿಂದ ಈ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ

ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಸಂಬಂಧಿ ವಿಷಯಗಳ ಸಮಾಲೋಚನೆ ಹಾಗೂ ಸಲಹೆಗಾಗಿ ಆನ್ಲೈನ್ ಚಾಟ್ ವೇದಿಕೆಯೊಂದನ್ನು ಮನೋದರ್ಪಣ್ ಯೋಜನೆಯಡಿ ಆರಂಭಿಸಲಾಗುವುದು ವೇದಿಕೆಯಡಿ ವಿಷಯ ಪರಿಣಿತರು ವೈದ್ಯರು ಹಾಗೂ ಬೋಧಕರು ಕೊರೋನಾ ಅವಧಿಯಲ್ಲಿ ಉಚಿತ ಸಮಾಲೋಚನೆ ನೀಡಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ

ಕೇಂದ್ರ ಸರ್ಕಾರ ಲಾಕ್ವೌನ್ ಸಂದರ್ಭದಲ್ಲಿ ಶ್ರಧಾನಮಂತ್ರಿ ಗರೀಬ್ ಕಲ್ಲಾಣ್ ಅನ್ನ ಯೋಜನೆಯಡಿ ಬಡಜನರಿಗೆ ಉಚಿತ ಪಡಿತರ ವಿತರಿಸುತ್ತಿದೆ ಕೋರೋನಾ ಸಾಂಕ್ರಾಮಿಕದಿಂದಾಗಿ ಉದ್ಲೋಗವಿಲ್ಲದೆ ಸಂಕಷ್ಟೀಡಾದ ಬಡಜನರಿಗೆ ಇದರಿಂದ ಅನುಕೂಲವಾಗಿದೆ ಎಂದು ಯೋಜನೆಯ ಫಲಾನುಭವಿ ಚಿಕ್ಕಬಳ್ಯಾಪುರ ಜಿಲ್ಲೆ ಗೌರಿಬಿದನೂರು ತಾಲ್ಲೂಕಿನ ಗಾಳಪ್ಪ ಆಕಾಶವಾಣಿಗೆ ತಿಳಿಸಿದ್ದಾರೆ

ವ್ಯಾಪಕ ಮಳೆಯಾಗಲಿದ್ದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಯೆಲ್ಲೋ ಆಲರ್ಟ್ ಘೋಷಣೆ ಮಾಡಲಾಗಿದೆ ಇಂದು ಮತ್ತು ನಾಳೆ ಬೆಂಗಳೂರು ಸುತ್ತಮುತ್ತ ವ್ಯಾಪಕ ಮಳೆಯಾಗುವ ನಿರೀಕ್ಷೆಯಿದೆ

ರಾಮದಾಸ್ ತಿಳಿಸಿದ್ದಾರೆ